ರಾಜ್ವಸಭೆಯ ಕಲಾಪ ಅಡ್ಡಪಡಿಸಿದ ಸದಸ್ಕರ ಧೋರಣೆ ಸರಿಯಲ್ಲ ಸಂಸದೀಯ ವ್ಯವಹಾರ ಸಚಿವರು ಅಮಾನತ್ತು ವಾಪಸ್ ಪಡೆಯುವಂತೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷ ಒತ್ತಾಯ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಸ್ಲಾಂನ ಗುವಾಹಾಟಿಯ ಐಐಟಿ ಫಟಕೋತ್ಸವದಲ್ಲಿ ಭಾಷಣ ಮಾಡಲಿದ್ದಾರೆ

ಅಸ್ಸಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್ ಕೇಂದ್ರದ ಶಿಕ್ಷಣ ಸಚಿವರಾದ ರಮೇಶ್ ಮೋಖಿಯಾಲ್ ನಿಶಾಂಕ್ ಕೇಂದ್ರದ ಶಿಕ್ಷಣ ಇಲಾಖೆ ಸಹಾಯಕ ಸಚಿವ ಸಂಜಯ್ ಧೋತ್ರೆ ಮತ್ತು ಇತರ ಗಣ್ಯರು ಕಾರ್ಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ರಾಜ್ಯಸಭೆಯ ಕಲಾಪಗಳಿಗೆ ಅಡ್ಡಿಪಡಿಸಿದ ಪ್ರತಿಪಕ್ಷಗಳ ಸದಸ್ಕರ ಧೋರಣೆಯನ್ನು ಸಂಸದೀಯ ವ್ಯವಹಾರಗಳ ಬಾತೆ ಸಚಿವ ಪ್ರಹ್ಲಾದ್ ಜೋಷಿ ಟೀಕಿಸಿದರು ನಂತರ ಪ್ರಹ್ಲಾದ್ ಜೋಷಿಸುದ್ದಿಗಾರರೊಂದಿಗೆ ಮಾತನಾಡಿದರು ಕಲಾಪಗಳಿಗೆ ಅಡ್ಡಿಪಡಿಸಿದ ಸದಸ್ತರ ಹೆಸರನ್ನು ಸಭಾಪತಿಯವರು ಸೂಚಿಸಿದ ಕೂಡಲೇ ಅವರು ಸದನದಿಂದ ಹೊರ ನಡೆಯಬೇಕಾಗಿತ್ತು ಅದರ ಬದಲಿಗೆ ಸಭಾಧ್ಯಕ್ಷರ ಪೀಠಕ್ಕೆ ಗೌರವ ಕೊಡದ ಸದಸ್ಯರನ್ನು ಅನಿವಾರ್ಯವಾಗಿ ಅಮಾನತು ಗೊಳಿಸಬೇಕಾಯಿತು ಎಂದು ಹೇಳಿದರು ಈ ನಡುವೆ ಸದನದಿಂದ ಅಮಾನತುಗೊಂಡಿರುವ ಸದಸ್ಕರ ಜೊತೆಗೆ ಕಾಂಗ್ರೆಸ್ ಟಿಎಂಸಿ ಎಸ್ ಪಿ ಎಡಪಕ್ಷ ಟಿಆರ್ಎಸ್ ಡಿಎಂಕೆ ಮತ್ತಿತರ ಪಕ್ಷಗಳ ಸದಸ್ಕರು ಸಂಸತ್ ಭವನದ ಆವರಣದಲ್ಲಿರುವ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದರು ಸಂಸದರನ್ನು ಅಮಾನತುಗೊಳಿಸಿರುವ ಕ್ರಮವನ್ನು ಪ್ರತಿಭಟನಾ ನಿರತ ಸದಸ್ಕರು ಟೀಕಿಸಿದರು

ಕೃಷಿ ಮಸೂದೆ ಅಂಗೀಕಾರ ಸಂದರ್ಭದಲ್ಲಿ ಉಂಟಾದ ಗದ್ದಲ ಹಿನ್ನೆಲೆಯಲ್ಲಿ ಈ ಸದಸ್ತರನ್ನು ಸರ್ಕಾರದ ಸೂಚನೆಯಂತೆ ಅಮಾನತು ಮಾಡಲಾಗಿತ್ತು ಅಮಾನತ್ತನ್ನು ವಾಪಸ್ ಪಡೆಯಬೇಕು ಎಂದು ಕಾಂಗ್ರೆಸ್ ಪಕ್ಷ ಸಭಾಪತಿ ಅವರಲ್ಲಿ ಮನವಿ ಮಾಡಿತ್ತು ಆದರೆ ಅದಕ್ಕೆ ಪೀಠಾಸೀನ ಅಧಿಕಾರಿಗಳಿಂದ ಸ್ಪಷ್ಟ ಸೂಚನೆ ಬಾರದ ಹಿನ್ನೆಲೆಯಲ್ಲಿ ಕಲಾಪವನ್ನು ಬಹಿಷ್ಠರಿಸಲು ಪ್ರತಿಪಕ್ಷವಾದ ಕಾಂಗ್ರೆಸ್ ತೀರ್ಮಾನಿಸಿತು ಎಂದು ವರದಿಯಾಗಿದೆ ಇಂದು ವಿಶ್ವ ಘೇಂಡಾಮೃಗ ದಿನಾಚರಣೆ

ವಿಶ್ವ ಘೇಂಡಾಮೃಗದ ದಿನಾಚರಣೆ ಅಂಗವಾಗಿ ನೀಡಿರುವ ಸಂದೇಶದಲ್ಲಿ ಅವರು ಭಾರತದಲ್ಲಿ ಅತಿ ಹೆಚ್ಚು ಫೇಂಡಾಮ್ಯಗಗಳ ಸಂತತಿ ಇದೆ ಇದನ್ನು ಸಂರಕ್ಷಿಸಲು ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ

ಔಷಧ ವಿಭಾಗದ ಹಿರಿಯ ಪ್ರಾಧ್ಯಾಪಕ ಪ್ರೊಪೆಸರ್ ಡಾ ಮಧು ಯಾದವ್ ಅವರು ಶೋತ್ಯಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ

ಅಲ್ಲದೇ ಆಕಾಶವಾಣಿಯ ಟ್ವಿಟರ್ ಮೂಲಕವೂ ಸಂದೇಹ ನಿವಾರಿಸಿಕೊಳ್ಳಬಹುದಾಗಿದೆ

ಮೋದಿ ಸರ್ಕಾರ ಪ್ರತಿದಿನ ಪ್ರತಿಕ್ಷಣ ರೈತರು ಮತ್ತು ಬಡ ವರ್ಗದ ಜನತೆಯ ಹಿತಾಸಕ್ತಿಯ ಬಗ್ಗೆ ಧ್ವನಿಸುತ್ತದೆ

ಸರ್ಕಾರದ ಈ ಕ್ರಮ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟನಲ್ಲಿ ಗಮನಾರ್ಹ ಪ್ರಯತ್ನವಾಗದೆ ಎಂದು ಅಮಿತ್ ಶಾ ಪ್ರಕಿಕ್ರಿಯಿಸಿದ್ದಾರೆ ಕೇಂದ್ರ ಸರ್ಕಾರ ಹಿಂಗಾರು ಮತ್ತು ಕೃಷಿ ಹಂಗಾಮಿನ ಪ್ರಮುಖ ಆರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಅಂದರೆ ಎಂಎಸ್ಪಿ ಹೆಜ್ಜಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಆರ್ಥಿಕ ವ್ಯವಹರಗಳ ಮೇಲಿನ ಸಂಮಟ ಸಮಿತಿಯ ಸಭೆಯಲ್ಲಿ ಈ ನಿರ್ಧಾರವಾಗಿದೆ ಎಂದು ಅವರು ತಿಳಿಸಿದರು

ಮ್ಯಾನ್ಮಾರ್ ಮುಖ್ಯ ಚುನಾವಣಾ ಆಯೋಗದ ವರಿಷ್ಠರು ಆನ್ಲೈನ್ ಸುದ್ದಿಗೋಷ್ಠಿಯಲ್ಲಿ ಸೂಕ್ತ ಮುನ್ನೆಜ್ಜರಿಕೆ ತ್ರಮಗಳೊಂದಿಗೆ ಚುನಾವಣೆಯನ್ನು ನಿಗದಿಯಂತೆ ನಡೆಸಲಾಗುವುದೆಂದು ತಿಳಿಸಿದ್ದಾರೆ

ಕೇಂದ್ರ ಚುನಾವಣಾ ಆಯೋಗ ಹೇಳಿರುವ ಹೇಳಿಕೆಯನ್ನು ಕೆಲವು ಮಾಧ್ಯಮಗಳು ತಿರುಚಿ ಬರೆದಿದ್ದಾರೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರ ವೆಬ್ನಾರ್ ಕಾರ್ಯಕ್ರಮ ಉದ್ಘಾಟಿಸಿ ಈ ವಿಷಯ ಪ್ರಸ್ತಾಪಿಸಿದರು ಬಿಹಾರ್ ವಿಧಾನಸಭಾ ಚುನಾವಣೆಗೆ ಕುರಿತಂತೆ ಕೆಲವು ಮಾಧ್ಯಮಗಳು ವೇಳಾಪಟ್ಟಿ ಪ್ರಕಟಿಸಿವೆ ಎಂದು ವರದಿ ಮಾಡಿವೆ ಇದು ಸತ್ಯಕ್ಕೆ ದೂರವಾದುದು ಎಂದು ಅವರು ಸ್ಪಷ್ಟಪಡಿಸಿದರು ಚುನಾವಣಾ ಆಯೋಗದ ಎಲ್ಲ ಮಾಹಿತಿ ಆಯೋಗದ ಅಂತರ್ಜಾಲದಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿರುತ್ತದೆ ಎಂದು ಅವರು ಹೇಳಿದರು ಕೇಂದ್ರ ಚುನಾವಣಾ ಆಯೋಗ ಶೀಘ್ರದಲ್ಲಿ ಸಭೆ ಸೇರಿ ಚುನಾವಣೆಯ ವೇಳಾಪಟ್ಟಿಯನ್ನು ಪ್ರಕಟಿಸಲಿದೆ ಎಂದು ಅವರು ತಿಳಿಸಿದರು

ಈ ಕಾರ್ಕ್ರಮದಲ್ಲಿ ಸಾರ್ವಜನಿಕರ ಅಯ್ದ ವಿಚಾರಗಳನ್ನು ಪ್ರಧಾನಿ ಪ್ರಸ್ತಾಪಿಸುತ್ತಾರೆ ಆಸಕ್ತರು ಯಾವುದೇ ವಿಷಯದ ಬಗ್ಗೆ ತಮ್ಮ ಗಂಭೀರ ಚಿಂತನೆಗಳನ್ನು ಕಾರ್ಯಕ್ರಮಕ್ಕೆ ಕಳಿಸಲು ನಾಳೆಯವರೆಗೆ ಕರೆಗೆ ಕಾಲಾವಕಾಶವಿದೆ

ಕೆಲವು ಸುಧಾರಣಾ ಕ್ರಮಗಳನ್ನು ಅನುಷ್ಠಾನಗೊಳಿಸಿ ನೂತನ ಕಾನೂನನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ರಮೇಶ್ ಮೊಖ್ರಿಯಾಲ್ ಉದ್ದೇಶವನ್ನು ರಾಜ್ಯಸಭೆಗೆ ತಿಳಿಸಿದರು

ಅವರು ಇನ್ನೀಗ ಮುಂದಿನವಾರ ಆರಂಭವಾಗಲಿರುವ ಇನ್ನೊಂದು ಪ್ರತಿಷ್ಠಿತ ಟೂರ್ನಿ ಫ್ರೆಂಚ್ ಓಪನ್ ಗೆಲ್ಲುವ ಹುಮ್ಸಿನಲ್ಲಿದ್ದಾರೆ ಈ ಪಂದ್ಕಾವಳಿ ಬರುವ ಭಾನುವಾರದಿಂದ ಶುರುವಾರವಾಗಲಿದೆ ಇಟಾಲಿಯನ್ ಓಪನ್ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಮೊನಾ ಹಲೆವ್ ಗೆದ್ದುಕೊಂಡಿದ್ದಾರೆ